ದೇವಾಲಯಗಳಲ್ಲಿ ಜಾತ್ರಾ ಉತ್ಸವಗಳು ಬ್ರಹ್ಮ ರಥೋತ್ಸವ ಪವಿತ್ರೋತ್ಸವ ಮುಂತಾದ ವಿಶೇಷ ಉತ್ಸವ ನಡೆಸುವುದನ್ನು ತಾತ್ನಾಲಿಕವಾಗಿ ಮುಂದೂಡಲಾಗಿದ್ದು ಸಾಮಾಜಿಕ ಅಂತರ ಮತ್ತಿತರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕುಆಯಾಯ ಜಿಲ್ಲಾಧಿಕಾರಿಗಳು ಸ್ವೀಯ ಸಂಸ್ಥೆಗಳು ಹೊರಡಿಸಿರುವ ಆದೇಶಗಳನ್ನು ಪಾಲಿಸಬೇಕೆಂದು ಆದೇಶದಲ್ಲಿ ಸೂಚಿಸಲಾಗಿದೆ ದೇವಾಲಯಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡುವ ಹಾಗೂ ಸ್ಥಾನಿಟೈಸ್ ಕುರಿತು ಕೈಗೊಂಡಿರುವ ತ್ರಮಗಳ ಬಗ್ಗೆ ಸಂಬಂಧಪಟ್ಟ ಉಪ ವಿಭಾಗಾಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆಯ ಸಹಾಯಕ ಆಯುಕ್ತರು ಬಾತರಿಪಡಿಸಿಕೊಳ್ಳಬೇಕು ನಿಯಮಗಳ ಉಲ್ಲಂಘನೆ ಕಂಡುಬಂದಲ್ಲಿ ಧಾರ್ಮಿಕ ದತ್ತಿ ಆಯುಕ್ತರಿಗೆ ವರದಿ ಸಲ್ಲಿಸಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ

ಸದಾನಂದ ಇಂದು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ಪಂಚಿಕೊಂಡಿರುವ ಡಿ

ಸದಾನಂದ ಗೌಡ ವಿಶೇಷ ಶ್ರತಿನಿಧಿ ನೇಮಕ ಮಾಡಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಉತ್ತಮ ನಿರ್ಧಾರ ಕೈಗೊಂಡಿದ್ದಾರೆ ಇದರೊಂದಿಗೆ ದೆಹಲಿಯಲ್ಲಿ ರಾಜ್ಯದ ಪ್ರಸ್ತಾವನೆಗಳ ಅನುಸರಣಾ ಕ್ರಿಯೆಗೆ ಇನ್ನಷ್ಟು ವೇಗ ಬರಲಿದೆ ಎಂದಿದ್ದಾರೆ ರಾಜ್ಯ ಸರ್ಕಾರದ ಕೆಲಸಗಳಿಗಾಗಿ ನಮ್ಮ ಕಚೇರಿಯು ಸದಾ ತೆರೆದಿರುತ್ತದೆ ರಾಜ್ಯದ ಪ್ರಸ್ತಾವನೆಗಳ ಬಗ್ಗೆ ಕೇಂದ್ರದ ಇಲಾಖೆಗಳೊಂದಿಗೆ ವ್ಯವಹರಿಸಲು ಶಂಕರಗೌಡ ಪಾಟೀಲ್ ಅವರಿಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಡಿ

ಸದಾನಂದಗೌಡ ತಿಳಿಸಿದ್ದಾರೆ ಮಾದಕ ವಸ್ತು ಜಾಲದ ಬಗ್ಗೆ ಇಡೀ ಸಮಾಜ ಜಾಗೃತ ಆಗಿರಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇತಿಸಿ ಮಾತನಾಡಿದ ಅವರು ರಾಜ್ದದಲ್ಲಿ ಈ ಪಿಡುಗು ವ್ಯಾಪಕವಾಗಿ ಹರಡಿದೆ ಅನೇಕ ವರ್ಷಗಳಿಂದ ವ್ಯವಸ್ಥಿವಾಗಿ ನಡೆದುಕೊಂಡು ಬಂದಿದೆ

ಪರೀಕ್ಷೆಗೂ ಮುನ್ನಾ ಎಲ್ಲಾ ಪರೀಕ್ಷಾ ಕೇಂದ್ರವನ್ನು ಸ್ನಾನಿಟೈಜರ್ ಮಾಡಿಸಿ ಅಗತ್ಯವಿರುವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿ ಎಚ್

ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ದ್ವಿತೀಯ ಪಿ

ಸಿ ಪೂರಕ ಪರೀಕ್ಷೆಯ ಸುಮ್ಮವಸ್ಥೆಯ ಕುರಿತು ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು

ಎಲ್ಲಾ ವಿದ್ಯಾರ್ಥಿಗಳು ಕಡ್ವಾಯವಾಗಿ ಮಾಸ್ಕ್ ಧರಿಸಬೇಕು ಹಾಗೂ ಸಾಮಾಜಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ಅವರು ಸೂಚಿಸಿದರು

ಒಂದು ವೇಳೆ ಜ್ವರ ಕೆಮ್ನು ನೆಗಡಿಯಂತಪ ಲಕ್ಷಣಗಳಿದ್ದರೆ ಅವರನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಯಲು ಅವರಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಅಪರ ಜೆಲ್ಲಾಧಿಕಾರಿ ತಿಳಿಸಿದರು

ಪಾಟೀಲ್ ಹೇಳಿದ್ದಾರೆ

ವಿದ್ಯಾರ್ಥಿಗಳ ಮುಂದಿನ ಭವಿಷ್ಠ ಅವರ ಬದುಕಿನಲ್ಲಿಯೇ ಅಡಗಿದ್ದು ಸಾಧಿಸುವ ಛಲದೆಡೆಗೆ ಅವರ ಗುರಿಯಿರಬೇಕು ದೃಢ ನಿರ್ಧಾರದಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದರು ವಿದ್ಯಾರ್ಥಿಗಳು ಪಠ್ಯಕ್ಷೆ ಪೂರಕವಾಗುವಂತೆ ತಂತ್ರಜ್ಞಾನಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಆತಸ್ವೈರ್ಯವೇ ಅವರಿಗೆ ಆಧಾರವಾಗಬೇಕು ಎಂದು ಬಿ

ಪಾಟೀಲ್ ಹೇಳಿದರು

ಸಮಾಜ ಸುಧಾರಣೆಗೆ ಆಧ್ಯಾತ್ಮಿಕತೆಯ ಸ್ಪರ್ಶವನ್ನು ನೀಡಿ ಅದ್ನೈತ ದರ್ಶನದ ಅಡಿಪಾಯದ ಮೇಲೆ ಸಮಾಜದಲ್ಲಿ ಸಮಾನತೆಯ ಆನಂದ ನಿಲಯವನ್ನು ನಿರ್ಮಿಸಲು ಜೇವನದುದ್ದಕ್ಕೂ ಶ್ರಮಿಸಿದವರು ನಾರಾಯಣ ಗುರುಗಳು

ಶಂಕರಾಚಾರ್ಯರಿಂದ ಪ್ರಭಾವಿತರಾಗಿದ್ದ ಅವರು ಸಮಾಜ ಸುಧಾರಣೆಯ ಜೊತೆಗೆ ಪತ್ತಾರು ದಾರ್ಶನಿಕ ಕೃತಿಗಳನ್ನು ರಚಿಸಿದ್ದಾರೆ

ಉಪ ಮುಖ್ಯಮಂತ್ರಿ ಡಾ ಅಶ್ವತ್ ನಾರಾಯಣ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಸುಧಾಕರ್ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಸಂದೇಶದ ಮೂಲಕ ನಾರಾಯಣ ಗುರು ಅವರನ್ನು ಸ್ಥರಿಸಿದ್ದಾರೆ ಚಿತ್ರದುರ್ಗ ಜಿಲ್ಲಾಡಳಿತ ವತಿಯಿಂದ ನಾರಾಯಣ ಗುರುಗಳ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಈ ಕಾರ್ಯತ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶತಿಕಲಾ ಸುರೇಶ್ ಬಾಬು ಮಹನೀಯರ ಜಯಂತಿಯನ್ನು ಕೇವಲ ಒಂದು ಸಮಾಜಕ್ಕೆ ಸೀಮಿತಗೊಳಿಸಬಾರದು ಎಲ್ಲ ಸಮಾಜದವರು ಸೇರಿ ಜಯಂತಿ ಆಚರಿಸುವಂತಾಗಬೇಕು ಎಂದು ಹೇಳಿದರು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅಪರ ಜಿಲ್ಲಾಧಿಕಾರಿ ಸಿ ಸಂಗಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಈ ಮಾಸಾಂತ್ಯಕ್ಷೆ ಪುಸ್ತಕಗಳು ಹೊರ ಬರಲಿವೆ ಎಂದು ವಿಶ್ವ ವಿದ್ವಾಲಯದ ರಿಜಿಸ್ಟಾರ್ ಡಾ ಬಸವರಾಜ್ ಬಣಕಾರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಧಾರವಾಡಬೆಳಗಾವಿ ಸೇರಿದಂತೆ ರಾಜ್ಯದ ಆರು ಕಡೆ ಖಾಯಂ ಜನತಾ ನ್ಯಾಯಾಲಯಗಳನ್ನು ಸ್ಮಾಪನೆ ಮಾಡಲಾಗಿದ್ದುಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹಾವೇರಿ ಜೆಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ತಿ ಹಾಗೂ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ವಿ ಆರ್ ಗುಡಿ ತಿಳಿಸಿದ್ದಾರೆ

ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಉಪಯುಕ್ತತಾ ಸೇವೆ ಎಂದು ಘೋಷಿಸುವ ಸೇವೆಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಇತ್ತರ್ಥ ಪಡಿಸಿಕೊಳ್ಳಬಹುದಾಗಿದೆ ಎಂದು ವಿ ಆರ್ ಗುಡಿ ತಿಳಿಸಿದ್ದಾರೆ

ಲತಾ ತಿಳಿಸಿದ್ದಾರೆ